ಎಲ್ಲಾ ಎಕ್ಸ್ಪೈಸ್ ರೈಲುಗಳ ಟಿಕೆಟ್ ನೀಡಿಕೆಯಲ್ಲಿ ಸದ್ಯ ಯಾವುದೇ ಬದಲಾವಣೆ ಇಲ್ಲ ರೈಲ್ವೆ ಸಚಿವಾಲಯ ಸ್ಪಷ್ಟನೆ

ಮೊದಲ ದಿನ ಸಚಿವರು ದೆಹಲಿಯಲ್ಲಿ ಉನ್ನತ ಕ್ಷೆಗಾರಿಕೋದ್ಯಮಗಳೊಂದಿಗೆ ಬಜೆಟ್ ಕುರಿತು ಸಮಾಲೋಚನೆ ನಡೆಸಿದರು ಹಣಕಾಸು ಕಾರ್ಯದರ್ಶಿ ಡಾ ಎ

ಪಾಂಡೆ ಆರ್ಥಿಕ ವ್ಯವಹಾರಗಳ ಇಲಾಖೆಯ ಕಾರ್ಯದರ್ಶಿ ತರುಣ್ ಬಜಾಜ್ ಮುಖ್ಯ ಆರ್ಥಿಕ ಸಲಹೆಗಾರ ಕೆ

ಸುಬ್ರಮಣ್ಯನ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಸಭೆಯಲ್ಲಿ ಭಾಗವಹಿಸಿದ್ದರು ವಾರ್ಷಿಕ ಬಜೆಟ್ಗಾಗಿ ಸಲಹೆ ಮತ್ತು ಆಲೋಚನೆಗಳನ್ನು ಕೋರಿ ಹಣಕಾಸು ಸಚಿವಾಲಯ ಕೈಗಾರಿಕೆ ಮತ್ತು ವಾಣಿಜ್ಯ ಒಕ್ಕೂಟಗಳು ವಾಣಿಜ್ಯ ಸಂಸ್ಥೆಗಳು ಮತ್ತು ತಜ್ಞರೊಂದಿಗೆ ಬಜೆಟ್ ಪೂರ್ವ ಸಮಾಲೋಚನೆಗಳನ್ನು ನಡೆಸಲಿದೆ ಮುಂಗಡ ಪತ್ರಕ್ಕೆ ಸಂಬಂಧಿಸಿದಂತೆ ಸಚಿವರು ಮುಂದಿನ ದಿನಗಳಲ್ಲಿ ವಿವಿಧ ವಲಯಗಳ ಮುಖಂಡರೊಂದಿಗೆ ಚರ್ಚೆ ನಡೆಸಲಿದ್ದಾರೆ ಎಲ್ಲಾ ಎಕ್ಸ್ಪ್ರೆಸ್ ರೈಲುಗಳ ಟಿಕೆಟ್ ನೀಡಿಕೆಯಲ್ಲಿ ಯಾವುದೇ ನೀತಿ ಬದಲಾವಣೆ ಇಲ್ಲ ಎಂದು ರೈಲ್ವೆ ಸಚಿವಾಲಯ ತಿಳಿಸಿದೆ ಹಬ್ಬದ ವಿಶೇಷ ರೈಲು ಸೇರಿದಂತೆ ಎಲ್ಲಾ ರೈಲುಗಳಲ್ಲಿ ಕಾಯ್ದಿರಿಸುವಿಕೆ ಟಿಕೆಟ್ ನೀಡಲಾಗಿದ್ದು ಮಾಧ್ಯಮಗಳಲ್ಲಿ ಅನ್ರಿಸರ್ವ್ದ್ ಟಿಕೆಟ್ಗಳನ್ನು ವಿತರಿಸುವ ಬಗ್ಗೆ ಬಿತ್ತರವಾಗಿರುವ ಸುದ್ದಿ ಸತ್ಯಕ್ಕೆ ದೂರ ಎಂದು ಸಚಿವಾಲಯ ಹೇಳಿದೆ ವಿಭಾಗೀಯ ರೈಲ್ವೆಗೆ ಕಾಯ್ಗಿರಿಸದ ಟಿಕೆಟ್ ವಿತರಿಸಲು ಅನುಮತಿ ನೀಡಲಾಗಿದೆ ಇದು ಕೆಲವು ವಲಯಗಳಿಗೆ ಮತ್ತು ಸ್ಲಳೀಯ ಪ್ಯಾಸೆಂಜರ್ ರೈಲುಗಳಿಗೆ ಮಾತ್ರ ಅನ್ವಯವಾಗಲಿದೆ ಎಂದು ಸಚಿವಾಲಯ ಸ್ಪಡ್ವಪಡಿಸಿದೆ ಪ್ರಸ್ತುತ ಇರುವಂತೆಯೇ ಹಬ್ಬದ ವಿಶೇಷ ಸೇರಿದಂತೆ ಮೇಲ್ ಎಕ್ಸ್ಪ್ರೆಸ್ ರೈಲುಗಳ ಪೂರ್ಣ ಪ್ರಮಾಣದ ಕಾಯ್ದಿರಿಸುವಿಕೆ ಮುಂದುವರಿಯಲಿದೆ ಎಂದು ಸಚಿವಾಲಯ ಸ್ಪ ಷ್ಪ ಪದಿಸಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ನಾಳೆ ಗುಜರಾತ್ನ ಕಚ್ನಲ್ಲಿರುವ ಧೋರ್ಡೊಗೆ ಭೇಟಿ ನೀಡಲಿದ್ದು ರಾಜ್ಯದ ಹಲವಾರು ಅಭಿವೃದ್ದಿ ಯೋಜನೆಗಳಿಗೆ ಶಂಕುಸ್ಲಾಪನೆ ನೆರವೇರಿಸಲಿದ್ದಾರೆ ಈ ಯೋಜನೆಗಳಲ್ಲಿ ಉಪ್ಪು ಇಂಗಿಸುವಿಕೆ ಫಟಕ ಹೈಬ್ರಿಡ್ ನವೀಕರಿಸಬಹುದಾದ ಇಂಧನ ಪಾರ್ಕ್ ಮತ್ತು ಸಂಪೂರ್ಣ ಸ್ವಯಂಚಾಲಿತ ಹಾಲು ಸಂಸ್ಕರಣೆ ಮತ್ತು ಪ್ಯಾಕಿಂಗ್ ಸ್ಥಾವರ ಸೇರಿವೆ ಕಚ್ನ ಮಾಂಡ್ವಿಯಲ್ಲಿ ಮುಂಬರುವ ಉಪ್ಪು ಇಂಗಿಸುವಿಕೆ ಘಟಕದೊಂದಿಗೆ ಗುಜರಾತ್ ಸರ್ಕಾರ ಸಮುದ್ರದ ನೀರನ್ನು ಕುಡಿಯುವ ನೀರಾಗಿ ಪರಿವರ್ತಿಸುವ ಮಹತ್ವದ ಹೆಜ್ಜೆ ಇಡುತ್ತಿದೆ

ಇದು ದೇಶದಲ್ಲಿ ಸುಸ್ತಿರ ಮತ್ತು ಕೈಗೆಟುಕುವ ಜಲ ಸಂಪನ್ಮೂಲ ಕೊಯ್ಲಿಗೆ ಪ್ರಮುಖ ಮೈಲುಗಲ್ಲಾಗಲಿದೆ

ದೇಶದಲ್ಲಿ ಡಿಜಿಟಲ್ ಪಾವತಿಗಳನ್ನು ಉತ್ತೇಜಿಸುವ ಗುರಿಯೊಂದಿಗೆ ಈ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ

ಕೃಷಿ ಕ್ಷೇತ್ರದ ಕುರಿತು ವಿರೋಧ ಪಕ್ಷಗಳು ದ್ವಂದ್ವ ನಿಲುವು ಹೊಂದಿವೆ ಎಂದು ಕೇಂದ್ರ ಸಚಿವ ರವಿಶಂಕರ್ ಪ್ರಸಾದ್ ಹೇಳಿದ್ದಾರೆ

ದೇಶಾದ್ಯಂತದ ವಿವಿಧ ಚುನಾವಣೆಗಳಲ್ಲಿ ಜನರು ಪದೇ ಪದೇ ತಿರಸ್ಕರಿಸಲ್ಪಟ್ಟ ನಂತರ ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳುವ ಉದ್ದೇಶದಿಂದ ಪ್ರತಿಪಕ್ಷಗಳು ಈ ಆಂದೋಲನಕ್ಕೆ ಕ್ವೆಜೋಡಿಸಿವೆ ಎಂದರು ರೈತರ ಒಂದು ಭಾಗ ಪಟ್ಟಭದ್ರ ಹಿತಾಸಕ್ತಿ ಯೊಂದಿಗೆ ಕೆಲವು ಜನರಿಗೆ ಬಲಿಯಾಗಿದೆ ಸುಧಾರಣೆಗಳ ಮೂಲಕ ರೈತರಿಗೆ ನೆರವಾಗಲು ಸರ್ಕಾರ ಕಾರ್ಯನಿರ್ವಹಿಸುತ್ತದೆ ಎಂದು ಅವರು ಪ್ರತಿಪಾದಿಸಿದರು

ಮುಷ್ಟರ ಬೆಂಬಲಿಸಿ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಸಾರಿಗೆ ಸಂಸ್ಲೆಯ ನೌಕರರು ಬಸ್ ಸಂಚಾರ ಸ್ದಗಿತಗೊಳಿಸಿ ಪ್ರತಿಭಟನೆ ನಡೆಸಿದರು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಮುಷ್ನರನಿರತ ಸಾರಿಗೆ ಸಿಬ್ಬಂದಿ ಧರಣಿ ಮುಂದುವರೆಸಿದ್ದಾರೆ ಈ ನಡುವೆ ಕೆಲ ಮಾರ್ಗಗಳಿಗೆ ಪೊಲೀಸ್ ಬಂದೋಬಸ್ ್ಮೂಲಕ ಸಾರಿಗೆ ಸಂಚಾರ ಆರಂಭಿಸಲಾಗಿದೆ ರಾಯಚೂರು ಜಿಲ್ಲೆಯಲ್ಲಿ ಸಾರಿಗೆ ಸಂಚಾರ ಆರಂಭಗೊಂಡಿದ್ದು ಇಂದು ಬೆಳಿಗ್ಗೆಯಿಂದಲೇ ಬಸ್ಗಳು ಸಂಚಾರ ಮಾದಿವೆ

ಚಬಹಾರ್ ಬಂದರನ್ನು ಜಂಟಿಯಾಗಿ ಬಳಸಿಕೊಳ್ಳುವ ಕುರಿತು ಭಾರತ ಇರಾನ್ ಮತ್ತು ಉಜ್ಬೇಕಿಸ್ತಾನ್ ನಡುವಿನ ಮೊದಲ ತ್ರಿಪಕ್ಷೀಯ ಕಾರ್ಯತಂಡದ ಸಭೆ ಇಂದು ವರ್ಚುವಲ್ ವೇದಿಕೆ ಮೂಲಕ ನಡೆಯಲಿದೆ ಚಬಹಾರ್ ಬಂದರನ್ನು ಬಳಸಿಕೊಳ್ಳುವ ಕುರಿತು ಉಜ್ಬೇಕಿಸ್ತಾನ್ ತೋರಿರುವ ಆಸಕ್ತಿಯನ್ನು ಭಾರತ ಸ್ವಾಗತಿಸಿದೆ ಮೂರು ದೇಶಗಳ ಪ್ರಾಂತ್ಯದಲ್ಲಿ ವ್ಯಾಪಾರಿಗಳು ಮತ್ತು ವಾಣಿಜ್ಯ ಸಮುದಾಯಕ್ಕೆ ಆರ್ಥಿಕ ಅವಕಾಶಗಳನ್ನು ಹೆಚ್ಚಿಸಲು ಬಂದರು ನೆರವಾಗಲಿದೆ ಈ ಬಂದರನ್ನು ಇರಾನ್ನ ಉಜ್ಬೇಕಿಸ್ತಾನ್ ಅಲ್ಲದೆ ಇತರ ಮಧ್ಯ ಏಷ್ಯಾ ದೇಶಗಳು ಸಹ ಆಸಕ್ತಿ ತೋರಿವೆ ಈ ವಿಷಯವಾಗಿ ಈ ಪ್ರಾಂತ್ಯದ ದೇಶಗಳೊಂದಿಗೆ ನಿಕಟವಾಗಿ ಸಹಕರಿಸಲು ಭಾರತ ಇಚ್ಚಿಸಿದೆ ಎಂದು ವಿದೇಶಾಂಗ ಸಚಿವಾಲಯ ತಿಳಿಸಿದೆ

ನವೆಂಬರ್ ಎರಡನೇ ವಾರದಿಂದ ನಕಲಿ ಇನ್ವಾಯ್ಸ್ ವಂಚನೆಗಳ ವಿರುದ್ದದ ಕ್ರಮಕ್ಕೆ ಮುಂದಾಗಿದ್ದು ಕಡಿಮೆ ಮೌಲ್ಯದ ಮತ್ತು ಲೆಕ್ಕವಿಲ್ಲದ ಸರಕುಗಳನ್ನು ಸಾಗಿಸುವ ಮೂಲಕ ಜಿಎಸ್ಟಿ ವಂಚಿಸಿದ ಪ್ರಕರಣಗಳನ್ನು ಸಹ ಪತ್ತೆ ಮಾಡಲಾಗಿದೆ ಎಂದು ಕಂದಾಯ ಇಲಾಖೆಯ ಮೂಲಗಳು ತಿಳಿಸಿವೆ